ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಭಾರತೀಯ ತ್ವೆಲ ನಿಗಮ ಇಂದಿನಿಂದ ನೂತನ ಪರಿಷ್ಟತ ದರ ಅನ್ನಯವಾಗಲಿದೆ ಎಂದು ಪೇಳಿದೆ

ಎರಡನೇ ವರ್ಷಾಚರಣೆ ಅಂಗವಾಗಿ ನವದೆಪಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಪಣಕಾಸು ರಾಜ್ಯ ಸಚಿವ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವ ಅನುರಾಗ್ ಠಾಕೂರ್ ಇದರ ಅಧ್ಯಕ್ಷತೆ ವಹಿಸಲಿದ್ದಾರೆ ವರ್ಷಾಚರಣೆಯ ಪ್ರಯುಕ್ತ ಎಂಎಸ್ ಎಂಇಗೆ ಸಂಬಂಧಿಸಿದ ಜೆಎಸ್ಟಿ ಪುಸ್ತಕವನ್ನು ಬಿಡುಗಡೆ ಮಾಡುವುದಾಗಿ ಪಣಕಾಸು ಸಚಿವಾಲಯ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಇದೇ ವೇಳೆ ಜಿಎಸ್ ಟಿಯ ಯಶಸ್ವಿ ಅನುಷ್ಠಾನಕ್ಕೆ ಶ್ರಮಿಸಿದ ಕೆಲವು ಅಧಿಕಾರಿಗಳಿಗೆ ಜೆಎಸ್ ಟಿ ಮೆಚ್ಚುಗೆ ಪ್ರಮಾಣಪತ್ರ ನೀಡಿ ಸನ್ಮಾನಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ ಭಾರತೀಯ ಆರ್ಥಿಕತೆಯಲ್ಲಿ ಜಿಎಸ್ ಟಿ ಮಪತ್ವದ ಪಾತ್ರ ನಿರ್ವಹಿಸುತ್ತಿದೆ ಇದು ಬಹು ಪಂತದ ಸಂಕೀರ್ಣ ಪರೋಕ್ಷ ತೆರಿಗೆ ರಚನೆಯನ್ನು ಸರಳ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಆಡಳಿತದೊಂದಿಗೆ ಬದಲಿಸಿದೆ ಭಾರತೀಯ ರೈಲ್ವೆ ಇಂದಿನಿಂದ ತನ್ನ ಪರಿಷ್ಠತ ವೇಳಾಪಟ್ಟಿಯನ್ನು ಜಾರಿಗೆ ತರಲಿದೆ

ಡೆಪ್ರಾಡೂನ್ ನವದೆಹಲಿ ನಂದಾ ದೇವಿ ಎಕ್ಸಪ್ರೆಸ್ ರೈಲು ಕೋಟಾ ಜಂಕ್ಷನ್ ವರೆಗೂ ಅಲಿಗಢ್ ಮೊರಾದಾಬಾದ್ ಪ್ಕಾಸೆಂಜರ್ ರೈಲು ಗುಜ್ತಾಲ್ ವರೆಗೂ ಅಂಬಾಲಾ ಅಂಬ ಆಮದೌರಾ ಡೆಮು ರೈಲು ಸಂಚಾರವನ್ನು ದೌಲತ್ಮರ್ ಚೌಕದವರೆಗೂ ಮತ್ತು ನವದೆಸಲಿ ಲುಧಿಯಾನಾ ಶತಾಬ್ದಿ ಎಕ್ಸ್ಪ್ರೆಸ್ ರೈಲನ್ನು ಲೋಹಿಯಾನ್ ಖಾಸ್ವರೆಗೂ ವಿಸ್ತರಿಸಿದೆ ಅಲ್ಲದೆ ಉತ್ತರ ರೈಲ್ವೆ ಕೆಲವು ರೈಲುಗಳ ಓಡಾಟ ಆವರ್ತನ ಹೆಜ್ವಿಸಿದೆ

ದಾಳಿಯಲ್ಲಿ ರಾಮ್ಚಂದಾನಿ ಪಾತ್ರವೇನು ಎಂದು ಪೋಲಿಸರು ತನಿಖೆ ನಡೆಸುತ್ತಿದ್ದಾರೆ

ಬಿಸಿಗಾಳಿ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ದೆಹಲಿಯ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಇನೇ ತರಗತಿ ವರೆಗೂ ಬೇಸಿಗೆ ರಜೆಯನ್ನು ಇಂದಿನಿಂದ ಒಂದು ವಾರ ವಿಸ್ತರಿಸಲಾಗಿದೆ ಈ ಕುರಿತು ಟ್ವೀಟ್ ಮಾಡಿರುವ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೊಡಿಯಾ ಒಂದರಿಂದ ಜೇ ತರಗತಿವರೆಗೂ ಜುಲೈ ಃರಂದು ಶಾಲೆಗಳು ತೆರೆಯಲಿದೆ ಆದರೆ ಇತರ ತರಗತಿಯ ವಿದ್ಯಾರ್ಥಿಗಳ ಶಾಲೆಗಳು ನಿಗದಿತ ವೇಳೆಗೆ ತೆರೆಯಲಿವೆ ಎಂದು ಹೇಳಿದ್ದಾರೆ

ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ಪ್ರಸ್ತುತಪಡಿಸುವ ವಾರದ ನೇರ ಫೋನ್ ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ ನಲ್ಲಿ ಇಂದು ಡಿಜಿಟಲ್ ಆರ್ಥಿಕತೆ ಹಾಗೂ ಸೈಬರ್ ಸುರಕ್ಷತೆ ಕುರಿತ ಚರ್ಚೆ ನಡೆಯಲಿದೆ ಈ ಕಾರ್ಯಕ್ರಮ ಎಫ್ ಎಂ

ಶೋತ್ಪಗಳು ನಮ್ಮ ಸ್ವುಡಿಯೋದಲ್ಲಿರುವ ತಜ್ಞರಿಗೆ ಉಚಿತ ದೂರವಾಣಿ ಕರೆಯ ಮೂಲಕ ಪ್ರಶ್ನೆಗಳನ್ನು ಕೇಳ ಬಹುದು

ಈ ಕಾರ್ಯಕ್ರಮ ದೂರದರ್ಶನದ ಡಿ ಟಿ ಎಚ್ ವಾಹಿನಿಯಲ್ಲೂ ಮೂಡಿಬರಲಿದೆ

ಇಂದಿನಿಂದ ಆರ್ ಟಿಜಿಎಸ್ ಮತ್ತು ಎನ್ ಇಎಫ್ ಟಿ ಪಣ ವರ್ಗಾವಣೆ ಮೇಲೆ ಎಲ್ಲ ರೀತಿಯ ಶುಲ್ಕವನ್ನುಮನ್ನಾ ಮಾಡುವುದಾಗಿ ಆರ್ ಬಿಐ ಪ್ರಕಟಿಸಿದೆ ಇದೇ ದಿನದಿಂದ ಗ್ರಾಹಕರಿಗೆ ಪ್ರಯೋಜನಗಳನ್ನು ರವಾನಿಸುವಂತೆ ಬ್ಯಾಂಕ್ ಗಳಿಗೆ ಆರ್ಬಿಐ ಸೂಚಿಸಿದೆ ವಹಿವಾಟು ವೆಚ್ಚವು ಎರಡು ಘಟಕಗಳನ್ನು ಒಳಗೊಂಡಿದ್ದು ಒಂದು ಆರ್ ಬಿಐನ ಶುಲ್ಕವಾದರೆ ಮತ್ತೊಂದು ಬ್ಯಾಂಕ್ ಸೇವಾ ಶುಲ್ಕವಾಗಿದೆ

ಭಾರತೀಯ ಬ್ಯಾಂಕ್ ಗಳ ಸಂಸ್ಥೆಯ ಮುಖ್ಯಸ್ಥ ಸುನಿಲ್ ಮೆಹ್ತಾ ಡಿಜಿಟಲ್ ವ್ಯವಹಾರಕ್ಕೆ ಹೆಚ್ಚು ಒತ್ತು ನೀಡಿದ ಹಿನ್ನೆಲೆಯಲ್ಲಿ ಆರ್ ಟಿಜಿಎಸ್ ಮತ್ತು ನೆಫ್ಟ ಮೂಲಕ ನಡೆಸಲಾಗುವ ಪಣ ವರ್ಗಾವಣೆ ಮೇಲೆ ಶುಲ್ಕ ವಿಧಿಸದಿರಲು ಆರ್ ಬಿಐ ನಿರ್ಧರಿಸಿದೆ

ಈಗಾಗಲೇ ದಕ್ಷಿಣ ಮತ್ತು ಮಧ್ಯ ಕಾಶ್ಮೀರದಲ್ಲಿರುವ ಮೂಲ ಶಿಬಿರಕ್ಕೆ ಮೊದಲ ತಂಡ ತಲುಪಿದೆ ಶಾಂತಿ ಸುರಕ್ಷಕೆ ಹಾಗೂ ಯಾವುದೇ ದುರ್ಘಟನೆ ಸಂಭವಿಸದಂತೆ ಯಾತ್ರೆ ಮುಕ್ತಾಯಗೊಳ್ಳಲು ಅಗತ್ಯ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ

ಭಾರತ ಟಿಬೆಟಿಯನ್ ಗಡಿ ಪೊಲೀಸ್ ಐಟಿಬಿಪಿ ಯ ಡಿಐಜಿ ಅಪರ್ಣಾ ಕುಮಾರ್ ಉತ್ತರ ಅಮೆರಿಕದಲ್ಲಿರುವ ಅತಿ ಎತ್ತರದ ಪ್ರದೇಶದ ಮೌಂಟ್ ಡೆನಾಲಿ ಏರಿದ ಮೊದಲ ನಾಗರಿಕ ಸೇವಾ ಅಧಿಕಾರಿ ಎಂಬು ಗೌರವಕ್ಕೆ ಪಾತ್ರರಾಗಿದ್ದಾರೆ ತಮ್ಮ ಮೂರನೇ ಯತ್ನದಲ್ಲಿ ಅವರು ಈ ಯಶಸ್ಸು ಗಳಿಸಿದ್ದಾರೆ ಎಂದು ಐಟಿಐಪಿ ಅಧಿಕಾರಿಗಳು ತಿಳಿಸಿದ್ದಾರೆ

ಸದ್ಯ ಡೆಪ್ರಾಡೂನ್ ನಲ್ಲಿ ಐಟಿಬಿಪಿನಲ್ಲಿ ಜಿಐಜಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ